ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಿನ ಬೇಡಿಕೆ ಇರುವ ಯೂರಿಯಾ ಸೇರಿದಂತೆ ವಿವಿಧ ರಸಗೊಬ್ಲರಗಳ ಪೂರೈಕೆಗೆ ಕೇಂದ್ರದಿಂದ ಕ್ರಮ ಸಚಿವ ಡಿ

ವೆಬಿನಾರ್ ಉದ್ದೇಶಿಸಿ ಮಾತನಾಡಿದ ಅವರು ರಕ್ಷಣಾ ಉತ್ಪನ್ನಗಳ ವ್ಯಾಪಕ ತಯಾರಿಕೆಗೆ ಹೊಸ ತಂತ್ರಜ್ಞಾನ ಅಭಿವೃದ್ವಿಪಡಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ ಖಾಸಗಿ ವಲಯಕ್ಕೆ ಬಹುದೊಡ್ಡ ಪಾತ್ರ ನೀಡಲು ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದರು ಬಹು ದೀರ್ಘಕಾಲದಿಂದ ಭಾರತ ರಕ್ಷಣಾ ಉತ್ಪನ್ನಗಳ ಆಮದು ರಾಷ್ಟವಾಗಿದೆ ಆದರೆ ಈಗ ರಕ್ಷಣಾ ಉತ್ಪನ್ನಗಳ ತಯಾರಿಕೆಗೆ ಭಾರತ ಸಮರ್ಥವಾಗಿದ್ದು ಇಲ್ಲಿ ಹೆಚ್ಚನ ಸಾಮರ್ಥ್ಯ ಮತ್ತು ಪೂರಕ ಪರಿಸರ ನಿರ್ಮಾಣವಾಗುತ್ಸಿದೆ ಎಂದು ತಿಳಿಸಿದರು

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ರಕ್ಷಣಾ ವಲಯದಲ್ಲಿ ಸುಧಾರಣೆಗಳ ಅಗತ್ಯವಿದೆ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಆದ್ಯತೆಯ ಗಮನ ನೀಡಲಾಗುವುದು

ಜೆಎಸ್ಟಿ ಮಂಡಳಿಯು ಈ ವಿಷಯಕ್ಕೆ ಒಮ್ನೆ ಒಪ್ಪಿಗೆ ಸೂಚಿಸಿದ ನಂತರ ರಾಜ್ವಗಳಿಗೆ ತ್ವರಿತವಾಗಿ ಪರಿಹಾರ ಮೊತ್ತ ಒದಗಿಸಲಾಗುವುದು ಮತ್ತು ಪ್ರಸಕ್ತ ಹಣಕಾಸು ವರ್ಷ ಇನ್ನುಳಿದ ಅವಧಿಯ ಪರಿಹಾರ ಮೊತ್ತ ತ್ವರಿತವಾಗಿ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಈ ಹಣವನ್ನು ಐದು ವರ್ಷಗಳಲ್ಲಿ ಸೆಸ್ ಸಂಗ್ರಹಿಸಿ ಮರುಪಾವತಿಸಲು ರಾಜ್ಯಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಈ ಎರಡೂ ಅವಕಾಶಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆದಿದ್ದು

ಮುಂದಿನ ಜಿಎಸ್ಟ ಮಂಡಳಿ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸೀತಾರಾಮನ್ ತಿಳಿಸಿದರು

ಈ ಕುರಿತು ಸಂಸ್ಟತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ವೀಡಿಯೊ ಕಾನ್ಫರೆನ್ಸಿಂಗ್ನಲ್ಲಿ ಈ ವಿಷಯ ದೃಢಪಡಿಸಿದ್ದಾರೆ

ಕರ್ನಾಟಕ ತಮಿಳುನಾಡು ಉತ್ತರಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೊಸ ವೃತ್ತಗಳು ತಲೆಯೆತ್ತಲಿವೆ ಶ್ರೀಕೃಷ್ಣದೇವರಾಯನ ಆಡಳಿತ ಕೇಂದ್ರವಾಗಿದ್ದ ಕರ್ನಾಟಕದ ಹಂಪಿ ಚೋಳರಾಜರ ಆಡಳಿತ ಸ್ಥಾನವಾಗಿದ್ದ ತಮಿಳುನಾಡಿನ ತಿರುಚ್ಚಿ ಪಶ್ಚಿಮ ಬಂಗಾಳದ ರಾಯ್ಗಂಜ್ ಗುಜರಾತ್ನ ರಾಜ್ಕೋಟ್ ಮಧ್ಯಪ್ರದೇಶದ ಜಬಲ್ಪುರ್ ಉತ್ತರ ಪ್ರದೇಶದ ಝಾನ್ಲಿ ಮತ್ತು ಮೀರತ್ ನಗರಗಳು ಭಾರತೀಯ ಪುರಾತತ್ವ ಸಮೀಕ್ಷೆಯ ಹೊಸ ವೃತ್ತಗಳಾಗಿ ಗುರುತಿಸಿಕೊಂಡಿವೆ ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿ ದೇಶದಲ್ಲೆಡೆ ಯೂರಿಯಾ ರಸಗೊಬ್ಬರ ಮಾರಾಟ ಭಾರಿ ಹೆಚ್ಚಳ ಕಂಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ ದೇಶೀಯ ಫಟಕಗಳಿಗೆ ರಸಗೊಬ್ಬರ ಪೂರೈಕೆ ಬಲಪಡಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ನಡೆಸಿದೆ ರಸಗೊಬ್ಬರದ ಹೆಚ್ಚನ ಬೇಡಿಕೆಗಳನ್ನು ಪೂರೈಸಲಾಗಿದ್ದು ಆಮದನ್ನು ಮಿತಗೊಳಿಸಲಾಗಿದೆ ಎಂದು ಸಚವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಯೂರಿಯಾ ರಸಗೊಬ್ಬರ ಲಭ್ಯತೆ ಕುರಿತಂತೆ ಕರ್ನಾಟಕದ ಕೃಷಿ ಸಚಿವ ಬಿ

ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನ ಹಾಗೂ ರಾಜ್ಯ ಸರ್ಕಾರಗಳ ಸಹಾರದಿಂದಾಗಿ ದೇಶಾದ್ಯಂತ ಯೂರಿಯಾ ರಸಗೊಬ್ಬರ ದಾಸ್ತಾನು ಸಾಕಷ್ಟಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರಕ್ಕೆ ತೀವ್ರ ಬೇಡಿಕೆ ಸೃಷ್ಟಿಯಾಗಿದ್ದರೂ ಅಗತ್ಯವಿರುವಷ್ಟು ರಸಗೊಬ್ಬರವನ್ನು ಪೂರೈಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಅಗತ್ಯವಿರುವಷ್ಟು ರಸಗೊಬ್ಬರ ಪೂರೈಸಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಎಂದು ಹೇಳಿದರು ರಾಜ್ಯಕ್ಷೆ ಸಕಾಲದಲ್ಲಿ ರಸಗೊಬ್ಬರ ಪೂರೈಸಿರುವ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಹಾಗೂ ರಸಗೊಬ್ಬರ ಇಲಾಖೆಯ ಅಧಿಕಾರಿಗಳಿಗೆ ಕರ್ನಾಟಕ ಕೃಷಿ ಸಚಿವ ಬಿ

ಪಾಟೀಲ್ ಧನ್ಯವಾದ ಸಲ್ಲಿಸಿದರು ಆರ್ಬಿಐ ಮುಂಬರುವ ಹಣಕಾಸು ನೀತಿ ಪರಾಮರ್ತೆಗಳಲ್ಲಿ ಬಡ್ಡಿ ದರ ಕಡಿತಕ್ಕೆ ಒತ್ತು ನೀಡುವ ಮೂಲಕ ಆರ್ಥಿಕ ಚಟುವಟಕೆಗಳ ಉತ್ತೇಜನಕ್ಕೆ ಆದ್ಯತೆಯ ಗಮನ ನೀಡಲಿದೆ ಎಂದು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಸುಳವು ನೀಡಿದರು

ದೀರ್ಘಾವಧಿಯ ದೃಷ್ಟಿಕೋನದ ಪರಿಹಾರಾತ್ಮಕ ಕ್ರಮಗಳಿಗೆ ಆರ್ಬಿಐ ಒತ್ತು ನೀಡಲಿದೆ ದೇಶದ ಬ್ಯಾಂಕಿಂಗ್ ವ್ಕವಸ್ಥೆಯಲ್ಲಿ ಇತ್ತೀಚನ ವರ್ಷಗಳಲ್ಲಿ ಆದ ಗಣನೀಯ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಭಾರತದ ಒಟ್ಟಾರೆ ಬ್ಯಾಂಕಿಂಗ್ ವಲಯ ಮುಂದೆಯೂ ಸದೃಢ ಮತ್ತು ಸ್ಥಿರವಾಗಿ ಇರಲಿದೆ ಎಂದು ದಾಸ್ ತಿಳಿಸಿದರು ಪುಟದೇಳುವ ಶಕ್ತಿ ಮತ್ತು ಸಾಮರ್ಥ್ಯ ಹೊಂದಿರುವ ವಲಯಗಳಿಗೆ ವಾಣಿಜ್ಯ ಬ್ಯಾಂಕ್ಗಳು ಆರ್ಥಿಕ ನೆರವು ಮತ್ತು ಬೆಂಬಲ ನೀಡಬೇಕು ಗಂಡಾಂತರ ನಿರ್ವಹಣಾ ವ್ಯವಸ್ಥೆಗಳು ಉದ್ಯಮ ವ್ಯವಹಾರದ ನಪ್ಪ ಸಂಕಪ್ಪ ಮತ್ತಿತ್ತರ ದೌರ್ಬಲ್ಯಗಳನ್ನು ಮುಂಗಡವಾಗಿ ಗುರುತಿಸಬೇಕು ಎಂದು ಸಲಹೆ ನೀಡಿದರು

ಇಂತಹ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಬೇಕಾದರೆ ಸ್ಕ್ರಿಯವಾಗಿ ಬ್ಯಾಂಕ್ಗಳು ಚುರುಕಿನಿಂದ ಕೆಲಸ ಮಾಡಬೇಕು ಲಾಕ್ಡೌನ್ ಅವಧಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿ ಜನತೆಯ ಸೇವೆ ಮಾಡಿದ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಶ್ರಮ ಮರೆಯುವಂತಿಲ್ಲ ಎಂದು ಶ್ಲಾಘಿಸಿದರು

ಸಕ್ರಿಯ ರೋಗಿಗಳಿಗಿಂತ ಗುಣಮುಖರಾದವರ ಸಂಖ್ನೆ ಮೂರೂವರೆ ಪಟ್ಟು ಹೆಚ್ಚಾಗಿದೆ

ಸಾವಿನ ಸಂಬ್ಲೆ ಸ್ಥಿರವಾಗಿ ಕಡಿಮೆಯಾಗುತ್ತಿದ್ದು

ಪ್ರಸ್ತುತ

ವಿವಿಧ ನಿಯೋಜಿತ ಆಸ್ಪತ್ರೆಗಳು ಮತ್ತು ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಈ ಮಧ್ಯೆ ದೇಶದಲ್ಲಿ ಗಂಟಲು ದ್ರವ ಪರೀಕ್ಷಾ ಸಾಮರ್ಥ್ಯ ಸ್ಟಿರವಾಗಿ ಏರಿಕೆ ಕಾಣುತ್ತಿದೆ

ಚೆನ್ನೈನ ರಾಜೀವ್ ಗಾಂಧಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ರಾಮಚಂದ್ರ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಆಕ್ಸ್ಫರ್ಡ್ ವಿಶ್ವವಿದ್ಡಾಲಯ ಮತ್ತು ಆಸ್ವಾಝಿನಿಕಾ ಜಂಟಿಯಾಗಿ ಅಭಿವೃದ್ದಿಪಡಿಸಿರುವ ಲಸಿಕೆಯ ವೈದ್ಯಕೀಯ ಪರೀಕ್ಷೆ ನಡೆಸುತ್ತಿವೆ ಈ ವಿಷಯವನ್ನು ತಮಿಳುನಾಡು ಸರ್ಕಾರದ ಸಾರ್ವಜನಿಕ ಆರೋಗ್ಯ ಇಲಾಖೆಯ ನಿರ್ದೇಶಕ ಡಾ